ಕಬ್ಲು ಬೆಳೆಗಾರರ ಬ್ಲಾಂಕ್ ಖಾತೆಗಳಿಗೆ ನೇರವಾಗಿ ಸಬ್ಬಿಡಿಯನ್ನು ಜಮೆ ಮಾಡಲು ಸಂಪುಟ ನಿರ್ಧರಿಸಿದೆ

ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ ಹಾಗೂ ಇಂಧನ ನಿಯಂತ್ರಣ ಆಯೋಗದ ಜಂಟಿ ಸಹಭಾಗಿತ್ವದಲ್ಲಿ ಅಮೆರಿಕಾದಲ್ಲಿರುವ ವಿದ್ಯುತ್ ವಲಯದ ವಹಿವಾಟಿಗೆ ಒಡಂಬಡಿಕೆ ಮಾಡಿಕೊಳ್ಳಲು ಕೇಂದ್ರ ಸಚಿವ ಸಂಮಟ ಅನುಮೋದನೆ ನೀಡಿದೆ ಎಂದರು ರಾಷ್ಟೀಯ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ರಾಜಿ ಇಲ್ಲ ದೂರ ಸಂಪರ್ಕವಲಯದಲ್ಲಿ ಭದ್ರತೆ ಮತ್ತು ಸುರಕ್ಷತಾ ದೃಷ್ಟಿಯಿಂದ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲು ಸಂಮಟ ಆಡಳಿತಾತ್ಕಕ ಅನುಮೋದನೆ ನೀಡಿದೆ ದೂರಸಂಪರ್ಕ ಸೇವಾ ವಲಯದಲ್ಲಿ ಸುಧಾರಣೆಗೆ ಅನುಕೂಲವಾಗುವ ನೂತನ ತಂತ್ರಜ್ಜಾನವನ್ನು ಅಳವಡಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿತು ಎಂದು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದರು ಇದರ ಮೇಲ್ವಿಚಾರಣೆಗೆ ಇಬ್ಬರು ಸಚಿವರು ಹಾಗೂ ಇಬ್ಬರು ತಜ್ಜರನ್ನೊಳಗೊಂಡ ಸಮಿತಿ ಕಾಲ ಕಾಲಕ್ಕೆ ಪರಾಮರ್ಶಿಸಲು ಸಚಿವ ಸಂಮಟ ಸಮ್ನಿ ನೀಡಿತು ಎಂದು ಅವರು ತಿಳಿಸಿದರು

ಇದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಗಣ್ವರು ಯುದ್ದ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು

ವಿಜಯ ದಿವಸ್ ಅಂಗವಾಗಿ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ಸೇನೆಯ ಶೌರ್ಯಕ್ಕೆ ವಂದಿಸಿದ್ದಾರೆ ಭಾರತೀಯ ಸ್ಕೆನಿಕರು ಈ ಯುದ್ದದ ಮೂಲಕ ಶೌರ್ಯದಲ್ಲಿ ಹೊಸ ಅಧ್ಯಾಯ ಬರೆದಿದ್ದಾರೆ ಭಾರತೀಯರಿಗೆ ಸೈನಿಕರ ತ್ಯಾಗ ಸ್ಫೂರ್ತಿಯಾಗಿದ್ದು ದೇಶ ಯೋಧರನ್ನು ಸದಾ ಸ್ಮರಿಸುತ್ತದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸೈನಿಕ ಕಲ್ಯಾಣ ಮತ್ತು ಮನರ್ವಸತಿ ಇಲಾಖೆ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿ ಸಂಗೀತ ಕಾರಂಜಿ ಉದ್ಯಾನವನದಲ್ಲಿರುವ ರಾಷ್ಟೀಯ ಸೇನಾ ಸ್ಟಾರಕದಲ್ಲಿ ವಿಜಯ್ ದಿವಸ ಸಮಾರಂಭ ಆಯೋಜಿಸಲಾಗಿತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ದೇಶದ ರಕ್ಷಣೆಗಾಗಿ ಪೂಣದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸುವ ನಮ್ಮ ವೀರಯೋಧರ ಧೈರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳಿಗೆ ಇಡೀ ದೇಶ ಸದಾ ಋಣಿಯಾಗಿದೆ

ಧರ್ಮದ ಹೆಸರಿನಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಬಾಂಗ್ಲಾ ದೇಶದ ಪ್ರಧಾನಿ ಶೇಕ್ ಹಸೀನಾ ಹೇಳಿದ್ದಾರೆ

ಸಮಾರಂಭ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿದೆ ಉದ್ವಾಟನೆ ಮತ್ತು ಸಮಾರೋಪ ಸಮಾರಂಭ ಖುದ್ದು ಭಾಗವಹಿಸುವಿಕೆಯೊಂದಿಗೆ ನಡೆಯಲಿದ್ಲು ಉತ್ಸವದ ಇತರ ಭಾಗವು ವರ್ಚುವಲ್ ಮೂಲಕ ನಡೆಯಲಿದೆ

ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾ ಧಿಕಾರಿ ಶಶಿಶೇಖರ್ ವೆಂಪತಿ ಮಾತನಾಡಿ ಹೊಸದಾಗಿ ಹೊರಹೊಮ್ಮುತ್ತಿರುವ ತಂತ್ರಜ್ಞಾನ ವಲಯಗಳಲ್ಲಿ ಪ್ರಸಾರ ಕುರಿತ ಆವಿಷ್ಕಾರಗಳನ್ನು ಹೆಚ್ಚಿಸುವುದಕ್ಕೆ ಸರ್ಕಾರಿ ಮತ್ತು ಖಾಸಗಿ ಮಾಧ್ಯಮಗಳ ನಡುವೆ ಸಹಭಾಗಿತ್ವ ವ್ಯದ್ದಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಕಾರ್ಯದರ್ಶಿ ಅಮಿತ್ ಖರೆ ಮಾತನಾಡಿ ಆನ್ಲೈನ್ ಮತ್ತು ಆಫ್ಲೈನ್ ವಿಷಯಗಳನ್ನು ಭಿನ್ನವಾಗಿ ಪರಿಗಣಿಸಬೇಕಾಗಿದೆ ಎಂದು ಹೇಳಿದ್ದಾರೆ

ಆಮಿಷಗಳಿಗೆ ಒಳಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾನಗಳನ್ನು ಪರಾಜು ಹಾಕುವ ಪ್ರಕರಣಗಳು ಕಂಡುಬಂದಲ್ಲಿ ಅಂತಹವರ ವಿರುದ್ದ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಅಂತಹ ಸದಸ್ಯ ಸ್ಲಾನಗಳನ್ನು ಅಸಿಂಧುಗೊಳಿಸಲು ಚುನಾವಣಾ ಆಯೋಗಕ್ಷೆ ಶಿಫಾರಸ್ಸು ಮಾಡಲಾಗುವುದು ಎಂದು ಜಿಲ್ಲಾ ಆಡಳಿತಗಳು ಸ್ಪಷ್ಟಪಡಿಸಿವೆ

ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು

ವ್ಯಾಪಾರ ಮತ್ತು ಹೂಡಿಕೆ ರಕ್ಷಣೆ ಮತ್ತು ಭದ್ರತೆ ವಲಸೆ ಮತ್ತು ಪರಸ್ವರ ವಿನಿಮಯ ಶಿಕ್ಷಣ ಇಂಧನ ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯ ವರ್ಧನೆಗೆ ಅಗತ್ಯ ಕಾರ್ಯಸೂಚಿ ಕುರಿತು ಮೋದಿ ಸಮಾಲೋಚಿಸಿದರು

ಪೃಥ್ವಿ ಶಾ ಮತ್ತು ವೃದ್ವಿಮಾನ್ ಸಹಾ ತಂಡದಲ್ಲಿ ಸ್ವಾನ ಪಡೆದಿದ್ದಾರೆ ಬ್ಯಾಟಿಂಗ್ ವೇಳೆ ಆರು ಬ್ಯಾಟ್ಸ್ಮನ್ಗಳು ಮೊದಲಿಗೆ ಆಡುವ ಕುರಿತು ನಿರ್ಧರಿಸಲಾಗಿದೆ ವೃದ್ಧಿಮಾನ್ ಸಹಾ ಮೊದಲ ಪಂದ್ಯದಲ್ಲಿ ವಿಕೆಟ್ ಕೀಪರ್ ಆಗಲು ಅನುಮೋದನೆ ನೀಡಲಾಗಿದೆ ಈ ಮೊದಲ ಟೆಸ್ಟ್ ಪಂದ್ಯಕ್ಕೆ ಗುಲಾಬಿ ಬಣ್ಣದ ಚಂಡು ಬಳಕೆಯಾಗಲಿದೆ